ಅಧಿವೇತನದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭಾಷಣ

ಉತ್ತರಪದೇಶದ ವಿವಿಧೆಡೆ ಭಾರಿ ಮಳೆಯ ಬಗ್ಗೆ ಹವಾಮಾನ ಇಲಾಖೆ ಮುನ್ನೂಚನೆ

ಎಸ್

ಅರ್ಜೆಂಟೀನಾದ ಜುವಾನ್ ಮಾರ್ಟಿನ್ ಡೆಲ್ ಪೋಟ್ರೊ ನಡುವೆ ಸೆಣಸಾಟ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪಕ್ಷದ ಅಧ್ಯಕ್ಷ ಅಮೀತ್ಶಾ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಹಾಗೂ ಪಕ್ಷದ ಹಿರಿಯ ಧುರೀಣ ಎಲ್

ಅಡ್ವಾಣಿ ಸಭೆಯಲ್ಲಿ ಭಾಗವಹಿಸಿದ್ದಾರೆ ಎಲ್ಲಾ ರಾಜ್ಲಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಪ್ರಮುಖ ನಾಯಕರಷ್ಷೇ ಅಲ್ಲದೇ ಪದಾಧಿಕಾರಿಗಳು ಸಹ ಸಭೆಯಲ್ಲಿ ಪಾರ್ಲೊಂಡಿದ್ದಾರೆ ಪಕ್ಷದ ರಾಜಕೀಯ ನಿರ್ಣಯ ಕುರಿತ ಚರ್ಚೆ ನಡೆಯುತ್ತಿದೆ

ಸಭೆಯ ಬಗ್ಗೆ ಪಕ್ಷದ ಹಿರಿಯ ನಾಯಕ ಮತ್ತು ಕೇಂದ್ರ ಸಚಿವ ಪ್ರಕಾಶ್ ಜಾವ್ವೇಕರ್ ಇಂದು ಮಧ್ಯಾಪ್ನ ಮಾಧ್ಯಮಕ್ಕೆ ವಿವರ ನೀಡುವ ನಿರೀಕ್ಷೆ ಇದೆ ಪ್ರಧಾನಮಂತ್ರಿ ಅವರು ಇಂದು ಸಂಜೆ ಸಭೆಯ ಮುಕ್ತಾಯ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ರಾಪ್ಲಪತಿ ರಾಮನಾಥ್ ಕೋವಿಂದ್ ಅವರ ಮೂರು ಮಧ್ಯ ಐರೋಷ್ಣ ದೇಶಗಳ ಪ್ರವಾಸ ಸೈಪ್ರಸ್ ಬಲ್ಲೇರಿಯಾ ಮತ್ತು ಚೆಕ್ ಗಣರಾಜ್ಯದೊಂದಿಗಿನ ಭಾರತ ಸುದೀರ್ಘ ಐತಿಹಾಸಿಕ ಮತ್ತು ರಾಜಕೀಯ ಬಾಂಧವ್ಯಗಳನ್ನು ಮತ್ತಷ್ಟು ಬಲಗೊಳಿಸಿದೆ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಪಶ್ಚಿಮ ವಿಭಾಗದ ಕಾರ್ಯದರ್ಶಿ ರುಚಿ ಫನತ್ಗಾಮ್ ಅವರು ರಾಷ್ಟಪತಿಯವರ ಭೇಟಿ ಬಗ್ಗೆ ಮಾಧ್ವಮಕ್ಕೆ ವಿವರ ನೀಡಿ ಈ ಭೇಟಿಯ ಸಂದರ್ಭದಲ್ಲಿ ಇಂಧನ ಪರಿಸರ ಪ್ರವಾಸೋದ್ದಮ ವ್ಯಾಪಾರ ಮತ್ತು ಹೂಡಿಕೆ ಹಣಕಾಸು ಸೇವೆ ಮತ್ತು ರಕ್ಷಣಾ ಉತ್ಪಾದನೆಯಂತಹ ಹಲವಾರು ತಿಳಿವಳಿಕೆ ಪತ್ರಗಳಿಗೆ ಸಹಿ ಹಾಕಲಾಯಿತು ಎಂದು ಹೇಳಿದ್ದಾರೆ

ಭಾರತ ಚೆಕ್ ನಡುವೆ ಉನ್ನತ ತಂತ್ರಜ್ಞಾನ ಹಾಗೂ ರಕ್ಷಣಾ ವಲಯದಲ್ಲಿ ಸಹಕಾರದ ಬಗ್ಗೆ ರಾಷ್ಪಪತಿ ಅವರು ಬಲವಾಗಿ ಪ್ರತಿಪಾದಿಸಿದ್ದಾರೆ

ಚಕ್ ಗಣರಾಜ್ಯದಲ್ಲಿ ಯೋಗ್ಮತ್ತು ಆರ್ಯುವೇದಕ್ಕೆ ವ್ಯಾಪಕ ಬೆಂಬಲ ಆಸಕ್ತಿ ತೋರುತ್ತಿರುವ ಬಗ್ಗೆ ರಾಮನಾಥ್ ಕೋವಿಂದ್ ಸಂತಸ ವ್ಯಕ್ತಪಡಿಸಿದ್ದಾರೆ

ವೆಂಕಯ್ಯ ನಾಯ್ನು ಇಂದು ಮಾತನಾಡಲಿದ್ದಾರೆ

ಸುಷ್ನಾ ಸ್ವರಾಜ್ ಹಾಗೂ ರಷ್ನಾ ಒಕ್ಕೂಟದ ಉಪ ಪ್ರಧಾನಮಂತ್ರಿ ಯುರಿ ಬೋರಿಸೋವ್ ಅವರು ಈ ಸಮಾವೇಶದ ಅಧ್ವಕ್ಷತೆ ವಹಿಸಲಿದ್ದಾರೆ ದ್ವಿಪಕ್ಷೀಯ ವ್ಯಾಪಾರ ಮತ್ತು ಹೂಡಿಕೆ ವಿಜ್ಙಾನ ಮತ್ತು ತಂತ್ರಜ್ಙಾನ ಸಾಂಸ್ಕತಿಕ ಹಾಗೂ ಇನ್ನಿತರೆ ಪರಸ್ಪರ ಹಿತಾಸಕ್ತಿಗೆ ಸಂಬಂಧಿಸಿದಂತೆ ದ್ವಿಪಕ್ಷೀಯ ಸಹಕಾರದ ಕುರಿತು ಈ ಸಂದರ್ಭದಲ್ಲಿ ಚರ್ಚಿ ನಡೆಸಲಾಗುತ್ತದೆ

ಉತ್ತರ ಪ್ರದೇಶದ ಲಕ್ಷೋ ನಗರದ ಪ್ರಸಿದ್ದ ಹಜರತ್ ಗಂಜ್ ಚೌರಾಹಗೆ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಹೆಸರಿನಲ್ಲಿ ಅಟಲ್ ಚೌಕ್ ಎಂದು ಪುನರ್ ನಾಮಕರಣ ಮಾಡಲಾಗುವುದು ಆಗ್ರಾದ ಬಟೇಶ್ವರ್ನಲ್ಲಿರುವ ವಾಜಪೇಯಿ ಅವರ ಪೂರ್ವಿಕರ ಮನೆಯನ್ನು ಸ್ನಾರಕವನ್ನಾಗಿ ಪರಿವರ್ತಿಸಿ ಅಲ್ಲಿ ಪ್ರವಾಸಿ ಸರ್ಕ್ಚೂಟ್ ಅಭಿವೃದ್ದಿ ಪಡಿಸಲಾಗುವುದು ಎಂದು ಅಲ್ಲಿನ ರಾಜ್ಯ ಸರ್ಕಾರ ಪ್ರಕಟಿಸಿದೆ ಜಮ್ನು ಕಾಶ್ನೀರದ ಶ್ರೀನಗರ ಜಿಲ್ಲೆಯ ಹಜ್ ರತ್ಬಾಲ್ ಪ್ರದೇಶದಲ್ಲಿ ನಿನ್ನೆ ಇಸ್ಲಾಮಿಕ್ ಸ್ಲೇಟ್ನ ಜಮ್ನು ಕಾಶ್ನೀರದ ಭಯೋತ್ವಾದಕನೊಬ್ಲನನ್ನು ಗುರುತು ಸಿಗದ ಬಂದೂಕುದಾರಿಗಳು ಕೊಂದು ಹಾಕಿದ್ದಾರೆ ಹತ ಭಯೋತ್ಪಾದಕನನ್ನು ಪುಲ್ವಾಮ ಜಿಲ್ಲೆಯ ಅವಂತಿ ಪೊರಾದ ಪಸ್ವಗಾಮ್ ಪ್ರದೇಶದ ಅಸಿಫ್ ನಜಿರ್ದಾರ್ ಎಂದು ಗುರುತಿಸಲಾಗಿದೆ ಉತ್ತರ ಪ್ರದೇಶದಲ್ಲಿ ಬಾಡಯುನ್ ಮತ್ತು ಬರೇಲಿ ಜಿಲ್ಲೆಗಳ ನೀರಿನಿಂದ ಆವ್ಬತವಾದ ಪ್ರದೇಶಗಳಲ್ಲಿ ಪ್ರವಾಹ ಇಳಮುಖವಾಗಿದ್ದು ಅಲ್ಲಿ ಜ್ವರದ ಸೋಂಕು ತಲೆದೋರಿರುವ ಹಿನ್ನೆಲೆಯಲ್ಲಿ ಆರೋಗ್ಲ ಅಧಿಕಾರಿಗಳು ಮತ್ತು ಕೀಟ ಸೋಂಕು ರೋಗ ತಜ್ಞರನ್ನೊಳಗೊಂಡ ಮೂರು ವಿಶೇಷ ತಂಡಗಳನ್ನು ಅಲ್ಲಿನ ರಾಜ್ಯ ಸರ್ಕಾರ ಆ ಪ್ರದೇಶಗಳಿಗೆ ಕಳುಹಿಸುತ್ತಿದೆ ಈ ಜಿಲ್ಲೆಗಳಲ್ಲಿ ಪ್ರವಾಹದಿಂದಾಗಿ ಅನೇಕರು ಸಾವನ್ನಪ್ಪಿದ್ದರು ರಾಜ್ಞದ ವಿವಿಧೆಡೆ ಮುಂಬರುವ ದಿನಗಳಲ್ಲಿ ಭಾರಿ ಮಳೆ ಆಗುವ ಬಗ್ಗೆ ಹವಾಮಾನ ಇಲಾಖೆ ಮುನ್ಲೂಚನೆ ನೀಡಿದೆ

ರಾಜ್ಣ ಸರ್ಕಾರ ಪ್ರವಾಹ ಬಾಧಿತ ಪ್ರದೇಶಗಳಲ್ಲಿ ಪರಿಹಾರ ಕಾರ್ಯ ಸೇರಿದಂತೆ ಸೋಂಕು ಹರಡುವುದನ್ನು ನಿಯಂತ್ರಿಸಲು ಕ್ರಮಗಳನ್ನು ತೀವ್ರಗೊಳಿಸುತ್ತಿದೆ ಎಂದು ನಮ್ಮ ಲಕ್ಷೋ ಬಾತ್ತೀದಾರರು ವರದಿ ಮಾಡಿದ್ದಾರೆ ಎಲ್ಲಾ ವೈದ್ಯಾಧಿಕಾರಿಗಳು ತಮ್ನ ತಮ್ನ ಜಿಲ್ಲೆಗಳಲ್ಲಿ ಚಿಷಧಗಳನ್ನು ವಿತರಿಸಲು ತಿಬಿರಗಳನ್ನು ಆಯೋಜಿಸಲು ಸೂಚಿಸಲಾಗಿದೆ ಎಂದು ರಾಜ್ಯ ನೀರಾವರಿ ಸಚಿವ ಧರಂಪಾಲ್ ಸಿಂಗ್ ನಮ್ನ ಬಾತ್ನೀದಾರರಿಗೆ ತಿಳಿಸಿದ್ದಾರೆ

ದೇಶದಿಂದ ಅನಕ್ಷರತೆ ತೊಡೆದುಹಾಕುವಲ್ಲಿ ಮಕ್ಕಳು ಮಹತ್ವದ ಪಾತ್ರ ನಿರ್ವಹಿಸುತ್ತಾರೆ ಎಂದು ಕೇಂದ್ರ ಮಾನವ ಸಂಪನ್ಣೂಲ ಅಭಿವೃದ್ಧಿ ಸಚಿವ ಪ್ರಕಾಶ್ ಜಾವಡೇಕರ್ ತಿಳಿಸಿದ್ದಾರೆ ತಮ್ಮ ಕುಟುಂಬದಲ್ಲಿರುವ ಅನಕ್ಷರಸ್ತ ಸದಸ್ಟರನ್ನು ಸಾಕ್ಷರರನ್ನಾಗಿಸಲು ಎಲ್ಲಾ ವಿದ್ಯಾರ್ಥಿಗಳು ಮುಂದೆ ಬರಬೇಕೆಂದು ಕರೆ ನೀಡಿರುವ ಅವರು ಇದರಿಂದ ಕುಟುಂಬದ ಸದಸ್ನರೂ ಸಹ ಓದಲು ಮತ್ತು ಬರೆಯಲು ಕಲಿತುಕೊಳ್ಳಲು ಸಾಧ್ಯವಾಗುತ್ತದೆ ಎಂದಿದ್ದಾರೆ

ನವ ಭಾರತ ನಿರ್ಮಾಣದ ಜತೆಗೆ ಸಾಕ್ಷರತೆಯ ಭಾರತ ನಿರ್ಮಾಣ ಮಾಡಲು ಕೇಂದ್ರ ಸರಕಾರ ಬದ್ದವಾಗಿದೆ ಎಂದು ತಿಳಿಸಿದ ಸಚಿವರು ರಾಷ್ಟದಾದ್ದಂತ ಸ್ವಚ್ದ ಭಾರತ್ ಅಭಿಯಾನದಂತಹ ಕಾರ್ಯಕ್ರಮಗಳ ಅನುಷ್ಠಾನದ ಮೂಲಕ ನಿಗದಿತ ಸಮಯದೊಳಗೆ ಗುರಿ ತಲುಪಲು ಪ್ರಯತ್ನಿಸಲಾಗುವುದು ಎಂದರು

ಮುಕ್ತಾಯ